ಮಸೂದೆ ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದ್ದು ಇದರೊಂದಿಗೆ ಸಂಸತ್ತಿನ ಅಂಗೀಕಾರ ದೊರೆತಂತಾಗಿದೆ

ಮತ್ತಷ್ಟು ಪರಾಮರ್ಶೆಗಾಗಿ ಮಸೂದೆಯನ್ನು ಆಯ್ತೆ ಸಮಿತಿಗೆ ಸಲ್ಲಿಸಬೇಕೆಂಬ ವಿರೋಧ ಪಕ್ಷಗಳ ಬೇಡಿಕೆಗೂ ಬಹುಮತ ದೊರೆಯಲಿಲ್ಲ ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಎನ್ಸಿಪಿ ಮತ್ತು ಎಡಪಕ್ಷಗಳು ಮಸೂದೆಯ ವಿರುದ್ದ ಮತ ಚಲಾಯಿಸಿದರೆ ಜೆಡಿಯು ಎಐಎಡಿಎಂಕೆ ಟಡಿಪಿ ಟಿಆರ್ಎಸ್ ಮತ್ತು ಬಿಎಸ್ಪಿ ಪಕ್ಷಗಳ ಸದಸ್ನರು ಸಭಾತ್ಯಾಗ ಮಾಡಿ ಮತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಮಸೂದೆ ಅಂಗೀಕಾರಗೊಳ್ಳುವುದರೊಂದಿಗೆ ತ್ರಿವಳಿ ತಲಾಖ್ ನೀಡುವುದು ಅಕ್ರಮ ಮತ್ತು ಶಿಕ್ಷಾರ್ಷ ಅಪರಾಧವಾಗಲಿದೆ ಅಲ್ಲದೇ ಮುಖ್ಲಂ ಮಹಿಳೆಯರು ಮತ್ತು ಅವರನ್ನು ಅವಲಂಬಿಸಿದ ಮಕ್ಕಳಗೂ ರಕ್ಷಣೆ ಒದಗಿಸಲಿದೆ ರಾಜ್ಯಸಭೆಯಲ್ಲಿ ಮಸೂದೆ ವಿರುದ್ದ ವಾಗ್ವಾಳಿ ನಡೆಸಿದ ಪ್ರತಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಮಸೂದೆ ಮುಸ್ಲಿಂ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡಿದ್ದು ಮುಸ್ಲಿಂ ಸಂತ್ರಸ್ತ ಮಹಿಳೆಯರ ಹಕ್ಕು ಮತ್ತು ಅವರ ನಿರ್ವಹಣೆ ಕುರಿತು ಸಮರ್ಪಕ ಅಂಶಗಳನ್ನು ಹೊಂದಿಲ್ಲ ಎಂದು ಆರೋಪಿಸಿದರು ರಾಷ್ಟಪತಿ ರಾಮನಾಥ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಲಿಂಗ ಸಮಾನತೆಯಲ್ಲಿ ಇದೊಂದು ಮೈಲಿಗಲ್ಲಾಗಿದ್ದು ಇಡೀ ದೇಶಕ್ಕೆ ಸಮಾಧಾನದ ಸಂದರ್ಭವಾಗಿದೆ ಎಂದು ರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮುಖ್ಲಿಂ ಮಹಿಳೆಯರಿಗೆ ಐತಿಹಾಸಿಕವಾಗಿ ಎಸಗಿದ್ದ ತಪ್ಪನ್ನು ಇದೀಗ ಸರಿಪಡಿಸಲಾಗಿದೆ ಮಧ್ಯಯುಗದ ಕೆಟ್ಟ ಸಂಪ್ರದಾಯವೊಂದನ್ನು ಇತಿಹಾಸದ ಕಸದಬುಟ್ಲಗೆ ಎಸೆಯಲಾಗಿದೆ ಎಂದು ಟ್ನೀಟ್ ಮಾಡಿದ್ದಾರೆ ತ್ರಿವಳಿ ತಲಾಖ್ ಪದ್ದತಿಯ ತಪ್ಪಿನಿಂದ ಬಹುಕಾಲ ಸಂತ್ರಸ್ತರಾದ ಹಾಗೂ ದಿಟ್ಲತನದಿಂದ ಬದುಕನ್ನು ಎದುರಿಸಿದ ಮುಸ್ಲಿಂ ಮಹಿಳೆಯರ ಧೈರ್ಯಕ್ಷೆ ನಮನ ಸಲ್ಲಿಸಲು ಇದು ಸಕಾಲ ಎಂದು ಪ್ರಧಾನಿ ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ಮತಿ ಇರಾನಿ ಮಸೂದೆ ಅಂಗೀಕಾರಗೊಂಡಿರುವುದು ಲಕ್ಷಾಂತರ ಮುಸ್ಲಿಂ ಮಹಿಳೆಯರಿಗೆ ಸಂದ ಜಯ ಎಂದಿದ್ದಾರೆ ಸಾರ್ವಜನಿಕ ಆರೋಗ್ಯ ವಲಯದಲ್ಲಿ ಹಲವು ರೋಗಗಳ ತಡೆ ಮತ್ತು ನಿರ್ಮೂಲನೆಯಲ್ಲಿ ರಾಷ್ಷೀಯ ರೋಗ ನಿಯಂತ್ರಣ ಕೇಂದ್ರ ಎನ್ಸಿಡಿಸಿ ಮಹತ್ತರ ಕೊಡುಗೆ ನೀಡಿದೆ ಎಂದು ಕೇಂದ್ರ ಆರೋಗ್ಡ ಮತ್ತು ಕುಟುಂಬ ಕಲ್ಚಾಣ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ಈ ಕಾರ್ಯದಲ್ಲಿ ಎನ್ಸಡಿಸಿ ಪಾತ್ರ ಮಹತ್ವದ್ದು ಎಂದರು ಕೇರಳದಲ್ಲಿ ನಿಫಾ ರೋಗ ತಡೆಯುವಲ್ಲಿಯೂ ಎನ್ಸಿಡಿಸಿ ಮುಖ್ಯ ಪಾತ್ರ ವಹಿಸಿತ್ತು ಎಂದು ಸಚಿವರು ತಿಳಿಸಿದರು

ನಿನೈ ಗಾಂಬಿಯಾ ತಲುಪಿದ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರನ್ನು ಅಲ್ಲಿನ ಅಧ್ಯಕ್ಷ ಅಡಮಾ ಬರೋ ಮಿಲಿಟರಿ ಗೌರವದೊಂದಿಗೆ ಬರಮಾಡಿಕೊಂಡರು ಬಳಿಕ ಅಲ್ಲಿನ ಸಂಪ್ರದಾಯದ ಪ್ರಕಾರ ಕೋಲಾ ಬೀಜಗಳನ್ನು ನೀಡಿದರು ಅಲ್ಲಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ರಾಷ್ಟಪತಿಯವರನ್ನು ಭಾರೀ ಸಂಬ್ಲೆಯಲ್ಲಿ ನೆರೆದಿದ್ದ ಜನರು ಧಜ ಬೀಸುವ ಮೂಲಕ ಆತ್ನೀಯವಾಗಿ ಸ್ನಾಗತಿಸಿದರು ಗಾಂಬಿಯಾಗೆ ಭೇಟಿ ನೀಡುತ್ತಿರುವ ಭಾರತದ ಮೊದಲ ರಾಷ್ಟಪತಿ ಇವರಾಗಿದ್ದು ಈ ಎರಡು ದಿನಗಳ ಭೇಟ ಸಂದರ್ಭದಲ್ಲಿ ಅನೇಕ ದ್ವಿಪಕ್ಷೀಯ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ ಇಂದು ಅಲ್ಲಿನ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿರುವ ರಾಷ್ಲಪತಿ ರಾಮ್ನಾಥ್ ಕೋವಿಂದ್ ನಾಳೆ ಗಾಂಬಿಯಾ ನ್ನಾಷನಲ್ ಅಸೆಂಬ್ಲಿಯನ್ನುದ್ಲೇತಿಸಿ ವಿಶೇಷ ಭಾಷಣ ಮಾಡಲಿದ್ದಾರೆ ಕರ್ನಾಟಕ ವಿಧಾನಸಭಾಧ್ಯಕ್ಷರ ಹುದ್ದೆಗೆ ಇಂದು ಚುನಾವಣೆ ನಡೆಯಲಿದೆ ನಾಮಪತ್ರ ಸಲ್ಲಿಸಲು ನಿನ್ನೆ ಕೊನೆಯ ದಿನವಾಗಿದ್ದು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೊಬ್ಲರೇ ನಾಮಪತ್ರ ಸಲ್ಲಿಸಿರುವುದರಿಂದ ಅವಿರೋಧ ಆಯ್ಲೆ ಖಚಿತವಾಗಿದ್ದು ಈ ಸಂಬಂಧ ಇಂದು ಅಧಿಕೃತ ಪ್ರಕಟಣೆ ಹೊರಬೀಳಲಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಯಾರೊಬ್ಲರು ಈ ಹುದ್ದೆಗೆ ನಾಮಪತ್ರ ಸಲ್ಲಿಸಲ್ಲ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಲ ಪಕ್ಷದ ಮುಖಂಡರಾದ ಜಗದೀಶ್ ಶೆಟ್ಲರ್ ಕೆ

ಈಶ್ವರಪ್ಲ ಆರ್ ಅಕೋಕ ಗೋವಿಂದ ಕಾರಜೋಳ ಎಸ್ ಸುರೇಶ್ ಕುಮಾರ್ ಸಿ

ರವಿ ಮಾಧುಸ್ವಾಮಿ ಮೊದಲಾದವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಆರ್ ಅಶೋಕ ಸ್ವೀಕರ್ ಸ್ಥಾನಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆಯ್ಲೆ ಪಕ್ಷದ ಎಲ್ಲ ಮುಖಂಡರಿಗೂ ಒಪ್ಪಿಗೆಯಾಗಿದೆ ಸದನಕ್ಕೆ ಮತ್ತು ಸಂಸದೀಯ ಕಲಾಪಗಳಿಗೆ ಹೆಚ್ಚು ಗೌರವ ಬರುವ ರೀತಿಯಲ್ಲಿ ಅವರು ನಡೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ ಸಭಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿಕ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅಭಿನಂದಿಸಿದ್ದಾರೆ ವಿಧಾನಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸೋಮವಾರ ವಿಶ್ನಾಸಮತಯಾಚನೆ ಮಾಡಿ ಹಣಕಾಸು ಮಸೂದೆ ಅಂಗೀಕಾರ ಪಡೆದ ನಂತರ ಸ್ಲೀಕರ್ ಹುದ್ಗೆ ಕೆ

ರಮೇಶ್ ಕುಮಾರ್ ರಾಜೀನಾಮೆ ನೀಡಿ ಸ್ಪೀಕರ್ ಹೊಣೆಗಾರಿಕೆಯನ್ನು ಉಪಸಭಾದ್ವಕ್ಷ ಕೃಷ್ಣಾರೆಡ್ಡಿ ಅವರಿಗೆ ವಹಿಸಿಕೊಟ್ಟದ್ದರು

ಇವರ ನೇಮಕಾತಿ ಕುರಿತು ಸಚಿವ ಸಂಪುಟದ ನೇಮಕಾತಿ ಸಮಿತಿ ಅಂಗೀಕಾರ ನೀಡಿದೆ ಎಂದು ಅಧಿಕ್ಷತ ಪ್ರಕಟಣೆ ತಿಳಿಸಿದೆ

ಸೋಮವಾರ ರಾತ್ರಿಯಿಂದ ನಾಪತ್ತೆಯಾಗಿದ್ದ ಕೆಫೆ ಕಾಫಿ ಡೇ ಸಮೂಹದ ಮಾಲೀಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್

ಕೃಷ್ಣ ಅವರ ಅಳಿಯ ವಿ ಜಿ ಸಿದ್ದಾರ್ಥ ಶವ ಪತ್ತೆಯಾಗಿರುವುದಾಗಿ ಕಾರ್ಯಾಚರಣೆ ತಂಡ ತಿಳಿಸಿದೆ ಸಿದ್ದಾರ್ಥ ಅವರಿಗಾಗಿ ವ್ಲಾಪಕ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಕ್ಷೆಗೊಳ್ಳಲಾಗಿತ್ತು ಕರಾವಳಿದಳ ಕರಾವಳಿ ಪೊಲೀಸ್ ಸಮರ್ಥ ಈಜುಗಾರರು ಹಾಗೂ ಹೆಲಿಕಾಫ್ಟರನ್ನು ನಿನ್ನೆ ದೆಳಗ್ಗೆಯಿಂದ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗಿತ್ತು ಸೋಮವಾರ ನೇತ್ರಾವತಿ ನದಿ ಸೇತುವೆ ಮೇಲೆ ಸಿದ್ದಾರ್ಥ ಅವರು ತಮ್ನ ಕಾರಿನಿಂದ ಕೆಳಗಿಳಿದು ದೂರವಾಣಿಯಲ್ಲಿ ಮಾತನಾಡುತ್ತಿದ್ದುದನ್ನು ಕೊನೆಯ ಬಾರಿಗೆ ಅವರ ಕಾರು ಚಾಲಕ ನೋಡಿದ್ದರು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ತಿಳಿಸಿದ್ದರು ಸುದ್ದಿ ತಿಳಿಯುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ನಳಕ್ಕೆ ತೆರಳಿ ಕಾರ್ಯಾಚರಣೆ ಆರಂಭಿಸಿದ್ದರು ಉದ್ದಮಿ ಸಿದ್ದಾರ್ಥ ನಾಪತ್ತೆ ಆಗಿರುವುದಾಗಿ ಅವರ ಕಾರಿನ ಚಾಲಕ ಬಸವರಾಜ ಪಾಟೀಲ್ ಮಂಗಳೂರಿನ ಕಂಕನಾಡಿ ಮೊಲೀಸ್ ಠಾಣೆಗೆ ದೂರು ನೀಡಿದ್ದರು ಜಮ್ಮು ಕಾಶ್ಮೀರದಲ್ಲಿ ಪ್ರಸಿದ್ದ ಅಮರ್ನಾಥ್ ಧಾರ್ಮಿಕ ಕೇಂದ್ರಕ್ಕೆ ಪ್ರಸಕ್ತ ಋತುವಿನ ಯಾತ್ರೆ ಸುಗಮ ಹಾಗೂ ಶಾಂತಿಯುವಾಗಿ ಸಾಗುತ್ತಿದ್ದು ಯಾತಾರ್ಥಿಗಳ ಭದ್ರತೆಗೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಈ ತಿಂಗಳ ಒಂದರಂದು ಯಾತ್ರೆ ಆರಂಭಗೊಂಡಿದ್ದು

ರೈಲ್ವೆ ಇಲಾಖೆಯ ಗಣನೀಯ ಪ್ರಮಾಣದ ಸಿಬ್ಬಂದಿಯನ್ನು ಕಡ್ವಾಯವಾಗಿ ನಿವೃತ್ತಿಗೊಳಿಸುವ ಚಿಂತನೆ ನಡೆದಿದೆ ಎಂದು ಕೆಲವು ಮಾಧ್ವಮಗಳಲ್ಲಿ ಪ್ರಕಟವಾಗಿರುವ ವರದಿಗಳು ಆಧಾರರಹಿತ ಮತ್ತು ಸತ್ವಕ್ಕೆ ದೂರ ಎಂದು ರೈಲ್ವೆ ಸಚಿವಾಲಯ ಸ್ವಷ್ಪಪಡಿಸಿದೆ ಸಿಬ್ಬಂದಿ ಸಾಧನೆ ಪರಾಮರ್ಶೆ ಕುರಿತು ಎಲ್ಲ ರೈಲ್ವೆ ವಲಯಗಳಗೆ ಸಾಮಾನ್ಯ ಸೂಚನೆ ನೀಡಲಾಗಿದೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಇದೊಂದು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಈ ಹಿಂದಿನ ವರ್ಷಗಳಲ್ಲೂ ಇಂತಹ ಸೂಚನೆ ನೀಡಲಾಗಿತ್ತು ಆದರೆ ಇದನ್ನು ಕಡ್ಡಾಯ ನಿವೃತ್ತಿ ಚಿಂತನೆ ಎಂದು ವರದಿ ಪ್ರಕಟಿಸಿರುವುದು ಆಧಾರರಹಿತ ಎಂದು ಸಚಿವಾಲಯ ತಿಳಿಸಿದೆ